ರಾಜ್ಯದಲ್ಲಿ ಪಲವು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಕಛ್ ಜಿಲ್ಲೆಯ ಖಾವುಡ ಗ್ರಾಮದ ಬಳಿ ಭಾರತ ಪಾಕಿಸ್ತಾನ ಗಡಿಯ ಸಮೀಪದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡದಾದ ನವೀಕರಿಸಬಹುದಾದ ಇಂಧನ ಉದ್ದಾನ ಸಮುದ್ರದ ನೀರು ಇಂಗಿಸಿ ಉಮ್ಪ ತಯಾರಿಸುವ ಘಟಕ ಸಂಪೂರ್ಣ ಸ್ವಯಂ ಚಾಲಿತ ಹಾಲು ಸಂಸ್ಕರಣೆ ಫಟಕ ಮತ್ತು ಪ್ಕಾಕಿಂಗ್ ಘಟಕ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ಅವರು ಶಿಲಾನ್ವಾಸ ನೆರವೇರಿಸಲಿದ್ದಾರೆ

ಈ ಉದ್ಘಾನ ನಿರ್ಮಾಣಕ್ಕಾಗಿ ಗುಜರಾತ್ ಸರ್ಕಾರ ಬೃಹತ್ ಪ್ರಮಾಣದ ಬಂಜರು ಭೂಮಿಯನ್ನು ಮಂಜೂರು ಮಾಡಿದೆ ಎಂದು ಗುಜರಾತ್ ಪ್ರವಾಸೋದ್ಯಮ ಸಚಿವ ವಸನ್ ಬಾಯ್ ಅಹಿರ್ ತಿಳಿಸಿದ್ದಾರೆ ಖಾಸಗಿ ಮತ್ತು ಸರ್ಕಾರಿ ವಲಯದಿಂದ ಹಸಿರು ಇಂಧನ ಉತ್ಪಾದಿಸುವ ನಿಗಮಗಳಿಗೆ ಸೌರ ಫಲಕಗಳು ಮತ್ತು ಗಾಳಿಯಂತ್ರಗಳನ್ನು ಸ್ವಾಪಿಸಲು ಈ ಜಮೀನನ್ನು ಮಂಜೂರು ಮಾಡಲಾಗುತ್ತದೆ ಎಂದು ಸಚಿವರು ಹೇಳಿದ್ದಾರೆ ಭಾರತದ ಪವರ್ ಗ್ರಿಡ್ ಕಾರ್ಮೋರೇಷನ್ ಈ ಯೋಜನೆಯ ನೋಡಲ್ ಏಜೆನ್ಸಿಯಾಗಿ ಕಾರ್ಯ ವಿಧಾನದ ಉಸ್ತುವಾರಿ ನಡೆಸಲಿದೆ ಎಂದು ಸಚಿವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಭ್ ಜಿಲ್ಲೆಯ ಮಾಂಡವಿ ಸಮೀಪ ಗುಂಡಿಯಾಲಿ ಗ್ರಾಮದಲ್ಲಿ ಸಮುದ್ರದ ನೀರು ಇಂಗಿಸಿ ಉಮ್ಪ ತಯಾರಿಸುವ ಘಟಕದ ನಿರ್ಮಾಣಕ್ಕೆ ನಾಳೆ ವರ್ಚುವಲ್ ವೇದಿಕೆಯ ಮೂಲಕ ಅಡಿಗಲ್ಲು ಇರಿಸಲಿದ್ದಾರೆ

ಈ ಗ್ರಾಮಗಳು ಮಳೆ ವಂಚಿತ ಪ್ರದೇಶವಾಗಿರುವುದರಿಂದ ಬೇರಾವುದೇ ರೀತಿಯಲ್ಲೂ ನೀರು ಮೂರೈಕೆಗೆ ಅವಕಾಶ ಇಲ್ಲದ ಕಾರಣ ಈ ಘಟಕದ ಸ್ಟಾಪನೆಯಿಂದ ಅಪಾರವಾಗಿ ನೆರವಾಗಲಿದೆ ಎಂದು ಸಚಿವ ಅಹಿರ್ ತಿಳಿಸಿದ್ದಾರೆ

ಇದನ್ನು ರಾಷ್ಷೀಯ ಕಿಸಾನ್ ಯೋಜನೆ ಅಡಿ ನಿರ್ಮಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ

ಪ್ರವೇಶಕ್ಕೂ ಮುನ್ನ ಅಭ್ದರ್ಥಿಗಳ ದೇಹ ತಾಪಮಾನ ಪರೀಕ್ಷೆ ನಡೆಸಿ ನಿಗದಿತ ತಾಪಮಾನಕ್ಕಿಂತ ಹೆಚ್ಚದ್ದಲ್ಲಿ ಪರೀಕ್ಷೆಗೆ ಅನುಮತಿಸಲಾಗುವುದಿಲ್ಲ ಎಂದು ಸಚಿವಾಲಯ ತಿಳಿಸಿದೆ ಇಂಥ ಅಭ್ಯರ್ಥಿಗಳಿಗೆ ಮರು ಪರೀಕ್ಷೆ ವೇಳಾಪಟ್ಟಿಯ ವಿವರವನ್ನು ನೋಂದಾಯಿತ ಮೊಬ್ಟೆಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸಕ್ಕೆ ಕಳುಹಿಸಲಾಗುವುದು

ಒಂದು ವೇಳೆ ಭೋಷಣ ಪತ್ರ ಪಾಜರುಪಡಿಸಲಾಗದಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶವಿರುವುದಿಲ್ಲ

ಒಂದು ಶಿಫ್ಪನ ನಂತರ ಸಂಪೂರ್ಣ ಪರೀಕ್ಷಾ ಕೊಠಡಿಯನ್ನು ಸ್ಲಾನಿಟ್ಲೆಸ್ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ

ಬಾಹ್ವಾಕಾಶ ವಲಯದ ಪ್ರಮುಖ ಕೈಗಾರಿಕೋದ್ದಮಿಗಳು ನವೋದ್ದಮಿಗಳು ಹಾಗೂ ಅಕಾಡೆಮಿಯಾಗಳೊಂದಿಗೆ ಅವರು ವಿಡಿಯೋ ಸಂವಾದ ನಡೆಸಿದರು ಬಾಹ್ಕಾಕಾಶ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಉತ್ತೇಜಿಸಲಾಗುತ್ತಿದೆ ಬಾಹ್ಕಾಕಾಶಕ್ಕೆ ಸಂಬಂಧಿಸಿದ ಪರಿಕರಗಳನ್ನು ಉತ್ಪಾದಿಸುವ ಪ್ರಮುಖ ಕೇಂದ್ರವಾಗಿ ಭಾರತ ಅತಿ ಶೀಘ್ರದಲ್ಲೇ ಹೊರಹೊಮ್ಮಲಿದೆ ಎನ್ನುವ ವಿಶ್ವಾಸವನ್ನು ಅವರು ಇದೇ ವೇಳ ವ್ಲಕ್ಷಪಡಿಸಿದ್ದಾರೆ ಬಾಹ್ನಾಕಾಶ ವಲಯದಲ್ಲಿ ಸುಧಾರಣೆ ತರುವ ಮೂಲಕ ಸುಲಭ ಉದ್ದಮಕ್ಷೆ ಅವಕಾಶ ಮಾಡಿಕೊಡಲಾಗುತ್ತಿದೆ ಬರೀ ಭಾರತೀಯ ಪ್ರತಿಭಾವಂತರಿಗಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಇರುವ ಐಟಿ ವಲಯ ಮತ್ತು ಬಾಹ್ವಾಕಾಶವಲಯದಲ್ಲಿ ತೊಡಗಿಸಿಕೊಂಡವರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ ಕಳೆದ ಜೂನ್ ತಿಂಗಳಲ್ಲಿ ಕೇಂದ್ರ ಸಚಿವ ಸಂಮಟ ಬಾಹ್ವಾಕಾಶ ವಲಯದಲ್ಲಿ ಖಾಸಗಿ ವಲಯದ ಸಹಭಾಗಿತ್ತಕ್ಕೆ ಅವಕಾಶ ಮಾಡಿಕೊಡುವ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ವತೆಯನ್ನು ಜನ ಆಂದೋಲನವನ್ನಾಗಿ ಮಾಡಿದ್ದಾರೆ ನಗರ ಗ್ರಾಮೀಣ ಪ್ರದೇಶ ಎನ್ನದೆ ಜನರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಪೆಟ್ರೋಲಿಯಂ ಉದ್ಯಮದಲ್ಲಿ ಸ್ವಚ್ಚತಾ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಜನ ಅಂದೋಲನಕ್ಕೆ ಪೆಟ್ರೋಲಿಯಂ ಉದ್ಯಮ ಸಾಕಷ್ಟು ಕೊಡುಗೆ ನೀಡಿದೆ ಎಂದು ತಿಳಿಸಿದ್ದಾರೆ

ದೆಹಲಿಯಲ್ಲಿ ಕೊರೊನಾ ಸೋಂಕು ಕುರಿತ ಅಂತಾರಾಷ್ಷೀಯ ಚಲನಚಿತ್ರೋತ್ಸವ ಸಮಾರಂಭದಲ್ಲಿ ಸಚಿವ ಪ್ರಕಾಶ್ ಜಾವಡೇಕರ್ ಪಾಲ್ಗೊಂಡು ಮಾತನಾಡಿದರು ದೇಶದಲ್ಲಿ ಕೊರೊನಾ ಸೋಂಕಿನ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಕಳೆದ ಜನವರಿಯಲ್ಲಿ ಸೋಂಕು ಕಾಣಿಸಿಕೊಂಡ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶೀಘ್ರ ಪತ್ತೆಹಚ್ಚುವ ಕೆಲಸದಲ್ಲಿ ನಿರತರಾಗಿದ್ದರಿಂದ ಸೋಂಕು ಮತ್ತಷ್ಟು ಹೆಚ್ಚಾಗುವುದನ್ನು ತಡೆಯಲು ಸಹಕಾರಿಯಾಗಿದೆ ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದರು

ದೆಹಲಿಯಲ್ಲಿ ಅಂತಾರಾಷ್ಷೀಯ ಕೋರೋನಾ ಸೋಂಕಿಗೆ ಸಂಬಂಧಿಸಿದ ಕಿರು ಚಿತ್ರೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಾಂಕ್ರಾಮಿಕೆ ರೋಗದ ಸಮಯದಲ್ಲಿ ಸಮಾಜ ಸಿನಿಮಾ ಮಾಧ್ಯಮ ಧ್ವೆರ್ಯದಿಂದ ಸಮಸ್ತೆಯನ್ನು ಎದುರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ತಿಳಿಸಿದ್ದಾರೆ ಕಿರು ಚಿತ್ರಗಳು ಜನರಿಗೆ ಮನರಂಜನೆ ನೀಡುವುದಷ್ಷೇ ಅಲ್ಲ ಕೊರೋನಾ ಸವಾಲು ಎದುರಿಸುವಲ್ಲಿ ಜನರಲ್ಲಿ ಜಾಗೃತಿಗೊಳಿಸಿದೆ ದೇಶ ಸಂಕಷ್ಟಕ್ಕೆ ಸಿಲುಕಿದ ಸಮಯದಲ್ಲಿ ಸರ್ಕಾರ ಸಮಾಜ ಸಿನಿಮಾ ಮಾಧ್ವಮ ಜೊತೆಯಾಗಿ ನಿಲ್ಲುವುದರೊಂದಿಗೆ ಮಾನವ ಕಲ್ಯಾಣ ಮತ್ತು ರಾಷ್ಟೀಯ ಹಿತಾಸಕ್ತಿಯಿಂದ ಕೆಲಸ ಮಾಡಿವೆ ಎಂದು ಅವರು ಹೇಳಿದ್ದಾರೆ